ತಮಿಳುನಾಡಿನ ಎಲ್ಲಾ ಲೋಕಸಭಾ ಕ್ಷೇತ್ರಗಳು ಚುನಾವಣಾ ವೆಚ್ಡದಲ್ಲಿ ಅತಿ ಸೂಕ್ಷ್ಮ ಎಂದು ಗುರುತಿಸಲಾಗಿದ್ದು ಚುನಾವಣೆಯಲ್ಲಿ ಹಣಬಲ ದುರುಪಯೋಗ ಮೇಲೆ ಕಣ್ಣಿಡಲು ಚುನಾವಣಾ ಆಯೋಗ ವಿಶೇಷ ಕ್ರಮಗಳನ್ನು ಕ್ಯೆಗೊಂಡಿದೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕಾಂಗ್ರೆಸ್ ನಕ್ಷಲರು ಹಾಗೂ ದೇಶ ವಿಭಜನೆ ಬಯಸುವವರ ಪರವಾಗಿದೆ ಎಂದು ಆರೋಪಿಸಿದ್ದಾರೆ ಅವರು ಛತ್ತೀಸ್ಗಡದ ಕೋರ್ಬಾದಲ್ಲಿ ಚುನಾವಣಾ ರ್ನಾಲಿ ಉದ್ದೇಶಿಸಿ ಅವರು ಮಾತನಾಡಿದರು ನಂತರ ಅವರು ಛತ್ನೀಸ್ಗಡದ ದೊಲೋಡಾ ಬಜಾರ್ ಜಿಲ್ಲೆಯ ಭಟಾಪರ ಪಟ್ಟಣದಲ್ಲಿ ಚುನಾವಣಾ ಸಭೆಯನ್ನುದ್ದೇಶಿಸಿ ಮಾತನಾಡಲಿದ್ದಾರೆ

ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳಾದರೂ ಒಡಿಯಾ ಜನರ ಬಡತನದ ಬವಣೆ ಕಡಿಮೆಯಾಗಿಲ್ಲ ಇದಕ್ಕೆ ಆ ರಾಜ್ವದಲ್ಲಿ ಅಧಿಕಾರ ನಡೆಸಿರುವ ಕಾಂಗ್ರೆಸ್ ಮತ್ತು ಬಿಜೆಡಿ ಸರ್ಕಾರಗಳೇ ಕಾರಣ ಎಂದು ಆರೋಪಿಸಿದರು

ಎನ್ಡಿಎ ಸರ್ಕಾರ ಮತ್ತೆ ಕೇಂದ್ರದಲ್ಲಿ ಅಧಿಕಾರಕ್ಷೆ ಬಂದರೆ ಮೀನುಗಾರರ ಕಲ್ಹಾಣಕ್ಷೆ ಹೊಸ ಸಚಿವಾಲಯ ರೂಪಿಸಲಾಗುವುದು ಎಂದು ಭರವಸೆ ನೀಡಿದರು ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಕೇರಳದಲ್ಲಿ ತಮ್ನ ಚುನಾವಣಾ ಪ್ರಚಾರವನ್ನು ಆರಂಭಿಸಿದ್ದಾರೆ ತಾವು ಸ್ವರ್ಧಿಸುತ್ತಿರುವ ವಯನಾಡ್ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಅವರು ಪ್ರಚಾರ ನಡೆಸಲಿದ್ದಾರೆ ಕೇರಳದ ಪತ್ತನಪುರಂನಲ್ಲಿ ಚುನಾವಣಾ ರ್ನಾಲಿಯಲ್ಲಿ ನಿನ್ನೆ ಮಾತನಾಡಿದ ರಾಹುಲ್ ಗಾಂಧಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಲ್ಲಿ ಭ್ರಷ್ಷ ಉದ್ದಮಿಗಳು ಮತ್ತು ಜನರ ವಿರುದ್ದ ಕಾರ್ಯಾಚರಣೆ ನಡೆಸಿ ಸಂಗ್ರಹಿಸಲಾಗುವ ನಿಧಿಯನ್ನು ಪಕ್ಷದ ಚುನಾವಣಾ ಭರವಸೆಯಾದ ನ್ನಾಯ್ ಯೋಜನೆಗೆ ಬಳಸಲಾಗುವುದು ಎಂದು ಹೇಳಿದರು

ಪಕ್ಷದ ಇತರೆ ಅಭ್ಯರ್ಥಿಗಳ ಪರವಾಗಿಯೂ ರಾಹುಲ್ ಗಾಂಧಿ ಪ್ರಚಾರ ನಡೆಸಿದರು ಕೇಂದ್ರ ಗೃಹಸಚಿವ ರಾಜನಾಥ್ ಸಿಂಗ್ ಉತ್ತರ ಪ್ರದೇಶದ ಲಖ್ನೋದಲ್ಲಿ ನಿನ್ನೆ ನಾಮಪತ್ರ ಸಲ್ಲಿಸಿದರು

ಕೇರಳದ ಅಲುವಾ ಸಮೀಪದ ಅಥಣಿಯಲ್ಲಿ ಚುನಾವಣೆ ಪ್ರಚಾರ ನಡೆಸಿದ ಅಮಿತ್ ಶಾ ದೇಶ ಈಗ ದಿಟ್ಟ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೈಯಲ್ಲಿ ಸುಭದ್ರವಾಗಿದೆ ಎಂದರು ಎರಡನೇ ಹಂತದಲ್ಲಿ ಚುನಾವಣೆ ನಡೆಯಲಿರುವ ಅಸ್ಸಾಂನಲ್ಲಿ ಎಲ್ಲ ಸಿದ್ದತೆಗಳನ್ನು ಕ್ಲೆಗೊಳ್ಳಲಾಗಿದೆ ಎಂದು ಅಸ್ವಾಂ ರಾಜ್ಲ ಮುಖ್ಯ ಚುನಾವಣಾಧಿಕಾರಿ ಮುಕೇಶ್ ಸಾಹು ತಿಳಿಸಿದ್ದಾರೆ ಆಕಾಶವಾಣಿಯ ವಿಶೇಷ ಸಂದರ್ಶನದಲ್ಲಿ ಮಾಹಿತಿ ನೀಡಿದ ಸಾಹು ಅತ್ಯಂತ ದುರ್ಗಮ ಸ್ಥಳಗಳಲ್ಲಿ ಇರುವ ಮತಗಟ್ಟಿಗಳಿಗೆ ಈಗಾಗಲೇ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ ಐದು ಕ್ಷೇತ್ರಗಳಲ್ಲಿ ಮತದಾನ ನಡೆಯಲಿದೆ ಎಂದರು ತ್ರಿಪುರಾದ ಪೂರ್ವ ಲೋಕಸಭಾ ಕ್ಷೇತ್ರದ ಚುನಾವಣೆಯನ್ನು ಮುಂದೂಡಲಾಗಿದೆ

ಭದ್ರತೆಯ ಕಾರಣಗಳಿಂದ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಲಾಗಿದೆ ಮುಕ್ತ ಹಾಗೂ ಪಾರದರ್ಶಕವಾಗಿ ಚುನಾವಣೆ ಕೈಗೊಳ್ಳಲು ಸಾಧ್ಯವಿಲ್ಲ ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಹಾಗೂ ಚುನಾವಣಾ ವೀಕ್ಷಕರು ನೀಡಿದ ವರದಿಯನ್ನಾಧರಿಸಿ ಕೇಂದ್ರ ಚುನಾವಣೆ ಆಯೋಗ ಈ ಕ್ರಮ ಕೈಗೊಂಡಿದೆ ಉತ್ತರ ಪ್ರದೇಶದ ರಾಯಪುರ ಲೋಕಸಭಾ ಕ್ಷೇತ್ರದ ಚುನಾವಣೆ ಪ್ರಚಾರದಲ್ಲಿ ಅವಹೇಳನಕಾರಿ ಭಾಷಣ ಮಾಡಿದ ಹಿನ್ನೆಲೆಯಲ್ಲಿ ಸಮಾಜವಾದಿ ಪಕ್ಷದ ಆಜಂ ಖಾನ್ಗೆ ಚುನಾವಣಾ ಆಯೋಗ ನೋಟಸ್ ಜಾರಿ ಮಾಡಿದೆ ರಾಯಪುರದ ಬಿಜೆಪಿ ಅಭ್ಯರ್ಥಿ ಜಯಪ್ರದಾ ವಿರುದ್ದ ಆಜಂ ಖಾನ್ ಅವಹೇಳನಕಾರಿ ಭಾಷಣ ಮಾಡಿದ್ದರು

ಹಿಮಾಚಲ ಪ್ರದೇಶ ಬಿಜೆಪಿ ರಾಜ್ಯಾಧ್ಯಕ್ಷ ಸತ್ವಾಲ್ ಸಿಂಗ್ ಸತ್ತಿ ಅವರಿಗೆ ಚುನಾವಣೆ ಆಯೋಗ ನೋಟಸ್ ಜಾರಿ ಮಾಡಿದೆ ಮಾದರಿ ನೀತಿ ಸಂಹಿತೆ ಉಲ್ಲಂಘನೆ ಮಾಡಿದ ಹಿನ್ನೆಲೆಯಲ್ಲಿ ಸೋಲನ್ ಚುನಾವಣಾಧಿಕಾರಿಯು ಸತ್ವಾಲ್ ಸಿಂಗ್ ಅವರಿಗೆ ನೋಟಿಸ್ ಜಾರಿ ಮಾಡಿದ್ದಾರೆ

ಒಂದೇ ದಿನ ನಡೆಯುವ ಮತದಾನ ವಿಶ್ವದ ಅತ್ಲಂತ ಬೃಹತ್ ಚುನಾವಣೆ ಎಂಬ ಮನ್ನಣೆ ಪಡೆದುಕೊಂಡಿದೆ ಹಾಲಿ ಅಧ್ಯಕ್ಷ ಜೊಕೊ ವಿಡೊಡೊ ಮತ್ತು ಮಾಜಿ ಸೇನಾ ಜನರಲ್ ಪ್ರಬೊವೊ ಸುಬಿಯಾಂತೊ ನಡುವೆ ನೇರ ಹಣಾಹಣಿ ಏರ್ಪಟ್ಟಿದೆ

ವಿಶ್ವದ ಮೂರನೇ ಅತಿ ದೊಡ್ಡ ಶ್ರಜಾಪ್ರಭುತ್ವ ದೇಶವಾಗಿರುವ ಇಂಡೋನೇಷ್ಠಾದಲ್ಲಿ ಅಧ್ಯಕ್ಷರು ಹಾಗೂ ಸಂಸದರ ಸ್ಲಾನಗಳಿಗೆ ಚುನಾವಣೆ ನಡೆಯಲಿದೆ ಚುನಾವಣಾ ಪೂರ್ವ ಸಮೀಕ್ಷೆಗಳಲ್ಲಿ ಜೊಕೊ ವಿಡೊಡೊಗೆ ಸ್ಪಷ್ಟ ಬಹುಮತ ದೊರೆಯಲಿದೆ ಎಂದು ಹೇಳಲಾಗಿದೆ

ದೇಶದ ಹಲವಾರು ಭಾಗಗಳಲ್ಲಿ ಚಂಡಮಾರುತ ಬೀಸಿದ್ದು ದುರಂತದಲ್ಲಿ ಅಪಾರ ಪ್ರಮಾಣದ ಆಸ್ತಿಪಾಸ್ತಿ ನಷ್ಟವಾಗಿದೆ

ಹಲವಾರು ಜಿಲ್ಲೆಗಳಲ್ಲಿ ಪ್ರವಾಹ ಪರಿಸ್ಥಿತಿ ಎದುರಾಗಿದೆ

ರಕ್ಷಣಾ ಹಾಗೂ ಪರಿಹಾಗ ಕಾರ್ಯಾಚರಣೆಯನ್ನು ಸಮರೋಪಾದಿಯಲ್ಲಿ ಕೈಗೊಳ್ಳಲಾಗಿದೆ ಎಂದು ಅಧಿಕೃತ ಮೂಲಗಳು ಮಾಹಿತಿ ನೀಡಿವೆ

ಮೆಹಸಾನ ಜಿಲ್ಲೆಯಲ್ಲಿ ಮೂವರು ಮೊರ್ಬಿ ಬನಸ್ಕಾಂತದಲ್ಲಿ ತಲಾ ಇಬ್ಬರು ಮೃತಪಟ್ಟದ್ದಾರೆ ಸಿಡಿಲು ಬಡಿದು ಹಾಗೂ ಮರಗಳು ವಿದ್ಯುತ್ ಕಂಬಗಳು ಉರುಳಿ ಬಿದ್ದು ಹಲವಾರು ಮಂದಿ ಮೃತ ಪಟ್ಟದ್ಗಾರೆ ಎಂದು ಜಿಲ್ಲಾಡಳಿತ ತಿಳಿಸಿದೆ ಮಳೆಯಿಂದಾಗಿ ರಾಜ್ಯದ ಹಲವೆಡೆ ತಾಪಮಾನ ಕಡಿಮೆಯಾಗಿದೆ

ಹೆಡ್ ಇಂದು ಮಹಾವೀರ ಜಯಂತಿ

ದೇಶದ ಹಲವೆಡೆ ವಿಶೇಷ ಪ್ರಾರ್ಥನೆ ಪ್ರಸಾದ ವಿನಿಯೋಗ ಹಾಗೂ ದಾನ ಧರ್ಮದ ಕಾರ್ಯಕ್ರಮಗಳನ್ನು ಹಮ್ನಿಕೊಳ್ಟಲಾಗಿದೆ ರಾಷ್ಟಪತಿ ರಾಮನಾಥ್ ಕೋವಿಂದ್ ಉಪ ರಾಷ್ಟಪತಿ ಎಂ

ಪಂಜಾಬ್ ತಂಡದ ಆರಂಭಿಕ ಆಟಗಾರ ಕೆ